ರಾಜ್ಯದ ಉಪಚುನಾವಣೆಗೆ ಚುರುಕುಗೊಂಡ ಪ್ರಚಾರ ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಪ್ರತಿ ಪಕ್ಷನಾಯಕ ಬಿ ಎಸ್

ಮುಖ್ಯಮಂತ್ರಿ ಎಚ್

ಕುಮಾರ ಸ್ವಾಮಿ ಮಂಡ್ಯ ಲೋಕಸಭಾ ಜೆಡಿಎಸ್ ಅಭ್ಯರ್ಥಿ ಶಿವರಾಮೇಗೌಡರ ಪರವಾಗಿ ಜೆಲ್ಲೆಯ ವಿವಿಧ ಸ್ಥಳಗಳಲ್ಲಿ ಪ್ರಚಾರ ಕಾರ್ಕ ಕೈಗೊಂಡರು ಅದೇ ರೀತಿ ಬಿಜೆಪಿ ಅಭ್ಯರ್ಥಿ ಸಿದ್ದರಾಮಯ್ಯ ಅವರಿಗೆ ವಿಧಾನ ಸಭೆ ಪ್ರತಿಪಕ್ಷ ನಾಯಕ ಬಿ

ಯಡಿಯೂರಪ್ಪ ಮತಯಾಚಿಸಿದರು ರಾಮನಗರ ವಿಧಾನ ಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಾಂಬ್ಜಿಕ ಮತ್ತು ಯೋಜನಾ ಅನುಷ್ಠಾನ ಸಚಿವ ಸದಾನಂದಗೌಡ ಪ್ರಚಾರ ನಡೆಸಿದರು ಜೆಡಿ ಎಸ್ ಅಭ್ಯರ್ಥಿ ಅನಿತಾ ಕುಮಾರ ಸ್ವಾಮಿ ಪರವಾಗಿ ಕಾಂಗ್ರಸ್ ಸಂಸದ ಡಿ

ಮಹೇಶ್ ಮತಯಾಚಿಸಿದರು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯ ಮಂತ್ರಿ ಸಿದ್ದರಾಮಯ್ತ ರಾಜ್ಜದ ಮೈತ್ರಿ ಸರ್ಕಾರ ಸುಭದ್ರವಾಗಿದ್ದು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಅಸ್ವಿರಗೊಳಿಸಲು ಸಾಧ್ವವಿಲ್ಲ ಎಂದು ಹೇಳಿದ್ದಾರೆ ಸರ್ಕಾರವನ್ನು ಅಭದ್ರಗೊಳಿಸುವ ಬಿಜೆಪಿ ಕನಸು ನನಸಾಗುವುದಿಲ್ಲ ಈ ಉಪ ಚುನಾವಣೆ ಫಲಿತಾಂಶಕ್ಕೂ ಮೈತ್ರಿ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಗಳಿಸುವುದು ನಿಶ್ಚಿತ ಎಂದು ತಿಳಿಸಿದರು ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡಬೇಕೆಂಬ ಉದ್ದೇಶದಿಂದಲೇ ತಮ್ಮ ಪಕ್ಷ ಜೆಡಿಎಸ್ ಜೊತೆ ಸೇರಿ ರಾಜ್ಯ ಸರ್ಕಾರವನ್ನು ರಚಿಸಿರುವುದಾಗಿ ಸಿದ್ದರಾಮಯ್ಯ ಹೇಳಿದರು

ಉಪಚುನಾವಣೆ ಬಳಿಕ ಕ್ರಮ ಕೈಗೊರ್ಳಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಾ

ಪರಮೇಶ್ವರ್ ತಿಳಿಸಿದ್ದಾರೆ

ಬಿಎಂಟಿಸಿ ಹಾಗೂ ಮೆಟ್ರೋದಲ್ಲಿ ಸಂಚರಿಸಲು ಒಂದೇ ಕಾರ್ಡ್ ಪರಿಚಯಿಸಿದರೆ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಈ ಸಂಬಂಧ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಬಿಎಂಟಿಸಿ ಬಿಬಿಎಂಪಿ ಬಿಡಬ್ಲೊಎಸ್ಎಸ್ಎಸ್ಎಿಸ್ಎಿಸ್ಎಿ ಬಿಎಂಆರ್ಡಿಎ ಮೆಟ್ರೋ ಸೇರಿ ಎಲ್ಲ ಮೆಟ್ರೋ ಪಾಲಿಟಿಕ್ ನಿಗಮಗಳ ಸಮನ್ವಯತೆ ಕಾಪಾಡಲು ಕ್ರಮ ಕೈಗೊಳ್ಳಲು ಚಿಂತಿಸಲಾಗಿದೆ ಎಂದು ಹೇಳಿದರು

ವೈಟ್ಫೀಲ್ಡ್ ಆರ್ವಿ ರಸ್ತೆ

ಜೆ ಜಾರ್ಜ್ ಅವರೊಂದಿಗೆ ತಮ್ಮ ಸಮಸ್ಥೆಗಳನ್ನು ತಿಳಿಸಲು ಬೆಂಗಳೂರಿನಲ್ಲಿಂದು ಎಫ್ಕೆಸಿಸಿಐ ಕೈಗಾರಿಕಾ ಒಕ್ಕೂಟ ಸಂವಾದವನ್ನು ಆಯೋಜಿಸಿತ್ತು ಸಮಸ್ಥೆಗಳನ್ನು ಆಲಿಸಿದ ಸಚಿವರು ಸರ್ಕಾರದೊಂದಿಗೆ ನಿರಂತರ ಸಂವಾದ ಏರ್ಪಡಿಸಲು ಎಫ್ಕೆಸಿಐ ತಮ್ಮ ಪದಾಧಿಕಾರಿ ಒಬ್ಲರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸುವ ಸಲಹೆಯನ್ನು ನೀಡಿದರು ಕೈಗಾರಿಕೆಗಳಿಗೆ ಅಗತ್ಯ ವಿದ್ಯುತ್ ನೀರು ಹಾಗೂ ಅನ್ಯ ಸೌಲಭ್ಯಗಳು ಸುಲಭವಾಗಿ ದೊರೆಯುವಂತಾಗಲು ನಿರಂತರ ಸಮನ್ವಯ ಅಗತ್ಯ ಎಂದು ಕೆ

ಹೆಚ್ಚಿನ ವಿದ್ಯುತ್ ಪಡೆಯಲು ಕೈಗಾರಿಕೆಗಳು ಸ್ವಾಧೀನಾನುಭವ ಫತ್ರ ಸಲ್ಲಿಸುವುದನ್ನು ಕರ್ನಾಟಕ ವಿದ್ಯುತ್ ಚಕ್ತಿ ನಿಯಂತ್ರಣ ಆಯೋಗ ಕಡ್ಡಾಯಗೊಳಿಸುವ ಪ್ರಸ್ತಾವನೆ ಇಟ್ಟಿದೆ ಈ ಕ್ರಮ ಕೈಗಾರಿಕೆಗಳಗೆ ಸಮಸ್ಯೆ ಒಡ್ಡಲಿದೆ ಎಂದು ತಿಳಿಸಿದಾಗ ಈ ಕುರಿತು ಆಯೋಗಕ್ಕೆ ಮನವಿ ಸಲ್ಲಿಸುವಂತೆ ಇಂಧನ ಇಲಾಖೆ ಪ್ರದಾನ ಕಾರ್ಯದರ್ತಿ ಗೌರವ್ ಗುಪ್ತಾ ಸಲಹೆ ನೀಡಿದರು

ರೈತರ ಕಲ್ಹಾಣಕ್ಕಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಹೊಸ ವಿನೂತನ ಯೋಜನೆಗಳು ಜಾರಿಗೆ ಬರಲಿವೆ ಎಂದರು

ಈ ಪ್ರಕರಣದ ತನಿಖೆಯನ್ನು ಎರಡು ವಾರದೊಳಗೆ ಪೂರ್ಣಗೊಳಿಸುವಂತೆ ವಿಚಕ್ಷಣಾ ಆಯೋಗ ಸಿವಿಸಿಗೆ ನ್ಗಾಯಾಲಯ ಸೂಚಿಸಿದೆ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಎ

ಪಟ್ನಾಯಕ್ ಅವರ ಮೇಲುಸ್ತವಾರಿಯಲ್ಲಿ ಕೇಂದ್ರ ವಿಚಕ್ಷಣಾ ಆಯೋಗದಿಂದ ಪ್ರಕರಣದ ತನಿಖೆ ನಡೆಯಲಿದೆ ಇತ್ತೀಚನ ದೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಬಿಐನ ಹಂಗಾಮಿ ಮುಖ್ಯಸ್ಥರನ್ನಾಗಿ ಎಂ ನಾಗೇಶ್ವರ ರಾವ್ ಅವರನ್ನು ನೇಮಕ ಮಾಡಿ ತಮ್ನನ್ನು ಅನಿರ್ದಿಷ್ನಾವಧಿ ರಜೆ ಮೇಲೆ ಕಳುಹಿಸಿರುವ ಸಿವಿಸಿ ನಿರ್ಧಾರವನ್ನು ಪ್ರಶ್ನಿಸಿ ಸಿಬಿಐ ನಿರ್ದೇಶಕ ಅಲೋಕ್ ಕುಮಾರ್ ವರ್ಮ ಸಲ್ಲಿಸಿರುವ ಅರ್ಜಯ ಬಗ್ಗೆ ಇಂದು ಬೆಳಗ್ಗೆ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಕೌಲ್ ಮತ್ತು ಕೆ ಎಂ ಜೋಸೆಫ್ ಅವರನ್ನೊಳಗೊಂಡ ತ್ರಿಸದಸ್ತ ಪೀಠ ವರ್ಮ ಅವರ ಅರ್ಜೆಯ ವಿಚಾರಣೆ ನಡೆಸಿತು ಸಿಬಿಐನ ವಿಶೇಷ ನಿರ್ದೇಶಕರಾದ ರಾಕೇಶ್ ಅಸ್ತಾನಾ ಸೇರಿದಂತೆ ತನಿಖಾ ಸಂಸ್ಟೆಯ ಹಲವು ಅಧಿಕಾರಿಗಳ ಮೇಲಿನ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಕೋರಿ ಸರ್ಕಾರೇತರ ಸಂಸ್ಟೆಯೊಂದು ಸಲ್ಲಿಸಿರುವ ಅರ್ಜೆಯನ್ನೂ ಸಹ ನ್ಯಾಯಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ದೇಶದ ಹಿತದೃಷ್ಟಿಯಿಂದ ಸಿಬಿಐ ಪ್ರಕರಣ ಕುರಿತಂತೆ ಸುಪ್ರೀಂಕೋರ್ಟ್ ಇಂದು ತೆಗೆದುಕೊಂಡಿರುವ ನಿರ್ಧಾರ ಹಾಗೂ ಸಿವಿಸಿಗೆ ನೀಡಿರುವ ಸೂಚನೆ ಅತ್ಯಂತ ಸಮರ್ಪಕ ಮತ್ತು ಸಕಾರಾತ್ಮಕ ಕ್ರಮವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ಪ್ರಕರಣ ಕುರಿತು ಸಿವಿಸಿ ನಿಷ್ಷಕ್ಷಪಾತ ತನಿಖೆ ನಡೆಸುವ ಬಗ್ಗೆ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ

ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ

ವೇಣು ಗೋಪಾಲ್ ಪ್ರಧಾನಿ ನರೇಂದ್ರ ಮೋದಿ ಸಿಬಿಐ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದರು ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು

ಕುಮಾರ ಸ್ವಾಮಿ ಚಾಲನೆ ನೀಡಲಿದ್ದಾರೆ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ತಿಳಿಸಿದ್ದಾರೆ

ಬೀದರ್ನಲ್ಲಿ ನಡೆಸುವ ಕುರಿತು ಬೆಂಗಳೂರಿನಲ್ಲಿ ನಡೆದ ಪೂರ್ವ ಬಾವಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಹೇಳದರು ದೇಶದ ನಾನಾ ಭಾಗಗಳಿಂದ ಸಹಕಾರಿ ದುರೀಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು

ಪ್ರಧಾನ ಮಂತ್ರಿಗಳ ಹಿಂದಿ ಭಾಷಣದ ನಂತರ ಕನ್ನಡ ಆವತರಣಿಕೆ ಮೂಡಿ ಬರುವುದು

ಕರ್ನಾಟಕ ದೇಶದಲ್ಲೇ ಅತೀ ಹೆಚ್ಚು ಪ್ರಶಸ್ತಿ ಪೆಡದ ರಾಜ್ಯವಾಗಿದೆ ವಿವಿಧ ಕೇಂದ್ರಗಳಲ್ಲಿ ಆಯೋಜಿತವಾಗಲಿರುವ ಕಾರ್ಯಕ್ರಮಗಳಲ್ಲಿ ವಿಜೇತರಿಗೆ ಮರಸ್ಕಾರಗಳನ್ನು ವಿತರಿಸಲಾಗುವುದು ಎಂದು ಬೆಂಗಳೂರು ಆಕಾಶವಾಣಿ ಕೇಂದ್ರ ನಿರ್ದೇಶಕ ಜಿ

ರವೀಂದ್ರ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಲಂಡನ್ನ ಕೇಮ್ವ್ ನದಿಯ ದಡದಲ್ಲಿರುವ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆಗೆ ಮಾಜಿ ಪ್ರಧಾನಿ ದೇವೇಗೌಡ ಇಂದು ಪುಷ್ಪನಮನ ಸಲ್ಲಿಸಿದರು

ಎಸ್

ನಾಳೆ ಮೈಸೂರು ಜಿಲ್ಲೆ ಎಪಿಎಂಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದುಇದಕ್ಕಾಗಿ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ಟಿ